ಪಾಕಿಸ್ತಾನದ ಬೈಬರ್ ಪಖ್ತೂನ್ ಖ್ವಾದ ಬಾಲಾಕೋಟ್ನಲ್ಲಿ ಜೈಷ್ ಇ ಮೊಹಮ್ನದ್ ಉಗ್ರ ಶಿಬಿರದ ಮೇಲೆ ಭಾರತೀಯ ವಾಯುಪಡೆಯಿಂದ ಅತಿ ದೊಡ್ಡ ದಾಳ ಹೆಚ್ಚನ ಭಯೋತ್ವಾದಕರ ಹತ್ಯೆ ದಾಳಿಗೆ ರಾಜಕೀಯ ಪಕ್ಷಗಳಿಂದ ಶ್ಲಾಫನೆ

ರಾಮಜನ್ನಭೂಮಿ ಬಾಬ್ರಿ ಮಸೀದಿ ಭೂ ವಿವಾದ ಇತ್ತರ್ಥ ಮಧ್ವಸ್ತಿಕೆಗೆ ಸುಪ್ರೀಂಕೋರ್ಟ್ ಸಲಹೆ

ಸಿಂಗ್ ಹೇಳಿಕೆ

ಈ ಸಂಬಂಧ ದೆಹಲಿಯಲ್ಲಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಜೈಷ್ ಇ ಮೊಹಮ್ನದ್ ದೇಶದಲ್ಲಿ ಮತ್ತಪ್ಲು ಭಯೋತ್ಪಾದಕ ಮತ್ತು ಆತ್ಪಾಪುತಿ ದಾಳಿ ಕೈಗೊಳ್ಳುವ ಉದ್ದೇಶದಿಂದ ಉಗ್ರರಿಗೆ ತರಬೇತಿ ನೀಡುತ್ತಿತ್ತು ಎಂಬ ಖಚಿತ ಮಾಹಿತಿ ದೊರಕಿತ್ತು ಎಂದರು ಹೀಗಾಗಿ ಇಂತಹ ದುಷ್ಟತ್ಯಗಳನ್ನು ತಡೆಯಲು ದಾಳಿ ಅನಿವಾರ್ಯವಾಗಿತ್ತು ಎಂದು ವಿವರಿಸಿದರು ಈ ವಾಯುದಾಳಿಯಲ್ಲಿ ದೊಡ್ಡ ಸಂಖ್ಡೆಯ ಭಯೋತ್ವಾದಕರು ತರಬೇತುದಾರರು ಹಿರಿಯ ಕಮಾಂಡರ್ಗಳು ಮತ್ತು ಜಿಹಾದಿಗಳನ್ನು ನಿರ್ಮೂಲನೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಶಿಬಿರವನ್ನು ಮೌಲಾನಾ ಯೂಸುಫ್ ಅಜರ್ ಅಲಿಯಾಸ್ ಉಸ್ತಾದ್ ಗೌರಿ ಮುನ್ನಡೆಸುತ್ತಿದ್ದ ಎಂದು ತಿಳಿದು ಬಂದಿದೆ

ಇದು ಮಿಲಿಟರಿಯೇತರ ಪೂರ್ವಯೋಜಿತ ದಾಳಿಯಾಗಿದ್ದು ನಾಗರಿಕರ ಸಾವು ನೋವನ್ನು ತಪ್ಪಿಸಲು ದಟ್ಲಾರಣ್ಯ ಪ್ರದೇಶವನ್ನು ಆಯ್ಲೆ ಮಾಡಿಕೊಳ್ಳಲಾಗಿತ್ತು ಎಂದರು ಭಾರತದಲ್ಲಿ ಸರಣಿ ಭಯೋತ್ವಾದಕ ದಾಳಿಗಳಿಗೆ ಜೈಷ್ ಇ ಮೊಹಮ್ನದ್ ಹೊಣೆ ಉಗ್ರರಿಗೆ ತರಬೇತಿ ನೀಡುತ್ತಿರುವ ಶಿಬಿರಗಳ ಕುರಿತಂತೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ್ದಾಗಿಯೂ ಯಾವುದೇ ತ್ರಮವನ್ನು ಕ್ಕೆಗೊಂಡಿರಲಿಲ್ಲ ಹೀಗಾಗಿ ದಾಳಿ ಅನಿವಾರ್ಯವಾಯಿತು ಭಾರತವೂ ಭಯೋತ್ಪಾದಕತೆಯ ವಿರುದ್ದ ದೃಢ ನಿಲುವನ್ನು ತಳೆದಿದೆ ಎಂದರು

ಪಾಕಿಸ್ತಾನವು ಜೈಷ್ ಇ ಮೊಹಮ್ಮದ್ಗೆ ಸೇರಿದ ತರಬೇತಿ ಶಿಬಿರಗಳು ಹಾಗೂ ಇನ್ನಿತರ ಭಯೋತ್ಪಾದಕ ಶಿಬಿರಗಳನ್ನು ನಿರ್ಮೂಲನೆ ಮಾಡಬೇಕು ಎಂದು ಭಾರತ ಬಯಸುತ್ತದೆ ಎಂದು ತಿಳಿಸಿದರು ಜೈಷ್ ಇ ಮೊಹಮ್ನದ್ ಉಗ್ರ ಸಂಘಟನೆಯ ಮೇಲೆ ಭಾರತೀಯ ವಾಯುಪಡೆ ನಡೆಸಿದ ಅತಿದೊಡ್ಲ ವಾಯುದಾಳಿ ಇದಾಗಿದೆ ಪಾಕಿಸ್ತಾನದ ಉಗ್ರರ ಶಿಬಿರಗಳ ಮೇಲೆ ವಾಯುದಾಳಿ ನಡೆಸಿದ ಭಾರತದ ಕ್ರಮವನ್ನು ವಿವಿಧ ರಾಜಕೀಯ ಪಕ್ಷಗಳು ಶ್ಲಾಘಿಸಿವೆ ಶ್ರಧಾನಿ ನರೇಂದ್ರಮೋದಿ ಅವರ ರಾಜಕೀಯ ವಿಭಿನ್ನವಾಗಿರಲಿದೆ ಎನ್ನುವುದಕ್ಕೆ ಇದು ಸಾಕ್ಷಿ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಹೇಳಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ನವಭಾರತದಲ್ಲಿ ಉಗ್ರರ ದಾಳಿಗೆ ಅವಕಾಶ ನೀಡುವುದಿಲ್ಲ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಾಯು ದಾಳ ನಡೆಸಿದ ವಾಯುಪಡೆಯ ಪೈಲೆಟ್ಗಳ ಶ್ರಮವನ್ನು ಶ್ಲಾಘಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪಕ್ಷ ವಾಯುಸೇನೆಯ ಶ್ರಮವನ್ನು ಶ್ಲಾಘಿಸಲಿದೆ ಎಂದು ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಾಯು ದಾಳಿ ನಡೆಸಿರುವ ಕ್ರಮವನ್ನು ಸ್ವಾಗತಿಸಿದ್ದಾರೆ ಭಯೋತ್ವಾದಕರಿಗೆ ಹಣ ಪೂರ್ಲೆಸುತ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಶ್ನೀರ ಕಣಿವೆಯಲ್ಲಿ ಪ್ರತ್ಯೇಕತಾವಾದಿಗಳ ಮೇಲೆ ರಾಷ್ಲೀಯ ತನಿಖಾ ಸಂಸ್ಥೆ ಎನ್ಐಎ ಇಂದು ಶೋಧ ಕಾರ್ಯಾಚರಣೆ ಕ್ಲೆಗೊಂಡಿದೆ

ಮಿರ್ವೈಝ್ ಉಮರ್ ಫಾರೂಕ್ ಸ್ನೆಯದ್ ಅಲಿ ಷಾ ಗಿಲಾನಿ ಪುತ್ರ ನೈಯಿಮ್ ಗಿಲಾನಿ ಯಾಸಿನ್ ಮಲ್ಲಿಕ್ ಶಬೀರ್ ಷಾ ಅಕ್ರಫ್ ಸಹರ್ನೆ ಮತ್ತು ಜಫರ್ ಭಟ್ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ ಹವಾಲಾ ಮೂಲಕ ಪಾಕಿಸ್ತಾನದಿಂದ ಪ್ರತ್ಯೇಕತಾವಾದಿಗಳು ಈಗಾಗಲೇ ಹಣ ಪಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪಾಕಿಸ್ತಾನದ ಬೈಬರ್ ಪಖ್ರೂನ್ ಬಾದ ಬಾಲಕೋಟ್ನ ಜೈಷ್ ಇ ಮೊಹಮ್ನದ್ ಉಗ್ರರ ಶಿಬಿರಗಳ ಮೇಲೆ ದಾಳ ಮಾಡಿದ ಭಾರತೀಯ ವಾಯುಪಡೆಯ ಸಾಹಸವನ್ನು ಕ್ರೀಡಾಪಟುಗಳು ಶ್ಲಾಘಿಸಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಕ್ರಿಕೆಟಗರಾದ ಸಚಿನ್ ತೆಂಡೂಲ್ಲರ್ ವೀರೇಂದ್ರ ಸೆಹ್ನಾಗ್ ಶಿಖರ್ ಧವನ್ ಅಜಿಂಕ್ನಾ ರಹಾನೆ ಬ್ಲಾಡ್ನಿಂಟನ್ ಆಟಗಾರರಾದ ಸ್ಗೆನಾ ನೆಹ್ನಾಲ್ ಎಚ್

ಪ್ರಣಯ್ ಕಿಂಬಡಿ ಶ್ರೀಕಾಂತ್ ಕುಸ್ತಿ ಪಟುಗಳಾದ ಸಾಕ್ಷಿ ಮಲ್ಲಿಕ್ ಯೋಗೇಶ್ವರ್ ದತ್ತ್ ಬಾಕ್ಲರ್ ಮನೋಜ್ ಕುಮಾರ್ ಹಾಗೂ ಟೆನ್ನಿಸ್ ಆಟಗಾರ ಮಹೇಶ್ ಭೂಪತಿ ಭಾರತೀಯ ವಾಯುಪಡೆ ಮತ್ತು ಪ್ರಧಾನಿ ನರೇಂದ್ರಮೋದಿ ಅವರ ನಿರ್ಧಾರವನ್ನು ಮುಕ್ತಕಂಠದಿಂದ ಹೊಗಳಿದ್ದಾರೆ ಭಾರತ ಸುರಕ್ಷಿತ ಕ್ಲೆಗಳಲ್ಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಜನತೆಗೆ ಭರವಸೆ ನೀಡಿದ್ದಾರೆ ರಾಜಸ್ತಾನದ ಚುರುವಿನಲ್ಲಿ ಸಾರ್ವಜನಿಕ ಸಭೆಯನ್ನುದ್ಲೇಶಿಸಿ ಮಾತನಾಡಿದ ಅವರು ದೇಶಕ್ಕಿಂತ ಯಾವುದೂ ಮುಖ್ಲವಲ್ಲ ಇಡೀ ವಿಶ್ವವೇ ಸ್ಟಿರ ಸರ್ಕಾರದತ್ತ ತಿರುಗಿ ನೋಡುತ್ತಿದೆ ಎಂದು ಹೇಳಿದರು

ಆದರೆ ರಾಜಸ್ತಾನ ಸರ್ಕಾರ ಫಲಾನುಭವಿಗಳ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಇದರಿಂದಾಗಿ ರೈತರಿಗೆ ತೊಂದರೆಯಾಗುತ್ತಿದೆ ಎಂದರು

ಉಗ್ರರ ಶಿಬಿರಗಳ ಮೇಲೆ ಭಾರತೀಯ ವಾಯುಸೇನೆ ನಡೆಸಿದ ವಾಯುದಾಳಿಯ ಫಟನೆ ಕುರಿತು ಶ್ರಧಾನಿ ನರೇಂದ್ರಮೋದಿ ರಾಷ್ಷಪತಿ ಭವನದಲ್ಲಿಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟ ಮಾಡಿ ವಿವರಣೆ ನೀಡಿದರು ಇದೇ ವೇಳೆ ಉಪರಾಷ್ಟಪತಿ ಎಂ ವೆಂಕಯ್ನಾಯ್ನ ಅವರೊಂದಿಗೆ ದೂರವಾಣಿಯಲ್ಲಿ ಪ್ರಧಾನಿಮಾಹಿತಿ ಹಂಚಿಕೊಂಡರು ರಾಮಜನ್ನಭೂಮಿ ಬಾಬರಿ ಮಸೀದಿ ಭೂ ವಿವಾದವನ್ನು ಬಗೆಹರಿಸಲು ಮಧ್ಯಸ್ಥಿಕೆಗೆ ಕೇವಲ ಒಂದೇ ಒಂದು ಪ್ರತಿಶತ ಅವಕಾಶ ಇದ್ದರೂ ಅದನ್ನು ಪರಿಗಣಿಸುವುದಾಗಿ ಸುಪ್ರೀಂಕೋರ್ಟ್ ಇಂದು ತಿಳಿಸಿದೆ ರಾಮ ಜನ್ನಭೂಮಿ ಮತ್ತು ಬಾಬರಿ ಮಸೀದಿ ಭೂ ವಿವಾದ ಕುರಿತ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ನ ಐವರು ನ್ನಾಯಾಧೀಶರ ಸಂವಿಧಾನ ಪೀಠ ಇಂದು ಆರಂಭಿಸಿದೆ ಮುಖ್ಯ ನ್ನಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಐವರ ನ್ನಾಯಬೀಠ ಮಧ್ಯಸ್ತಿಕೆಗೆ ಒಂದೇ ಒಂದು ಅವಕಾಶವಿದ್ದರೂ ಅದನ್ನು ಪರಿಗಣಿಸುವುದಾಗಿ ಹೇಳಿದ್ದು

ಈ ಸಂಬಂಧ ಎಲ್ಲಾ ದಾಖಲೆಗಳನ್ನು ಆರು ವಾರಗಳ ಒಳಗಾಗಿ ಭಾಷಾಂತರಿಸುವಂತೆ ಸೂಚಿಸಿದ್ದು

ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕನಿಷ್ಣ ಆದಾಯ ಖಾತರಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಸ್ಸಾಂನ ಗುವಾಹಟಿಯಲ್ಲಿ ಪಕ್ಷದ ರ್ನಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಸಾಂಗೆ ವಿಶೇಷ ಸ್ನಾನಮಾನ ಪುನರ್ ನೀಡುವ ಭರವಸೆಯನ್ನು ನೀಡಿದೆ ಎಂದರು ಈಶಾನ್ನ ರಾಜ್ಜಗಳ ಸಂಸ್ಕೃತಿ ಇತಿಹಾಸದ ಮೇಲೆ ಬಿಜೆಪಿ ಮತ್ತು ಆರ್ಎಸ್ಎಸ್ ದಾಳಿ ಮಾಡುತ್ತಿದೆ ಎಂದು ದೂರಿದ ಅವರು ಅಸ್ಸಾಂ ಯುವ ಜನರಿಗೆ ಪ್ರಧಾನಿ ನರೇಂದ್ರಮೋದಿ ಉದ್ಯೋಗ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳದ್ದಾರೆ

ಸಿಂಗ್ ತಿಳಿಸಿದ್ದಾರೆ ಗುರುಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಛತ್ತೀಸ್ಗಢ ನಕ್ಸಲೀಯರ ಸಮಸ್ನೆಯಿಂದ ಬಳಲುತ್ತಿದೆ ರಾಜಸ್ತಾನ ಅಲ್ಲಿನ ಸ್ನಳೀಯ ಸಮಸ್ನೆಗಳಿಂದ ಈ ಗುರಿಯನ್ನು ತಲುಪಲು ಸಾಧ್ಯವಾಗಿಲ್ಲ ಆದರೂ ಈ ಎರಡು ರಾಜ್ಯಗಳು ಶೀಘ್ರ ಗುರಿಯನ್ನು ತಲುಪಲಿವೆ ಎಂದು ವಿಶ್ವಾಸ ವ್ಲಕ್ಷಪಡಿಸಿದರು

ಕಾಮನ್ ವೆಲ್ತ್ ಕ್ರೀಡಾಕೂಟದ ಬೆಲ್ಲ ಪದಕ ವಿಜೇತ ಜೋಡಿ ಮನಿಷ್ ಕೌಶಿಕ್ ಮತ್ತು ಸತೀಶ್ ಕುಮಾರ್ ಫೈನಲ್ ಪ್ರವೇಶಿಸಿದ್ದಾರೆ